ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮ ಕೇಂದ್ರ ಸಚಿವ ಹರ್ಷವರ್ಧನ ಮಾಹಿತಿ ಿ ಅಕ್ರಮ ಭೂ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ದ ತನಿಖೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಎಚ್ಚರಿಕೆ ಿ ಇನ್ವೆಸ್ಟ್ ಕರ್ನಾಟಕ ಹುಬ್ಬಳ್ಳಿ ಸಮಾವೇಶ ಬಂಡವಾಳ ಹೂಡಿಕೆಗೆ ಕೈಗಾರಿಕೋದ್ಯಮಿಗಳನ್ನು ಆಕರ್ಷಿಸಲು ಇಂದು ಹೈದರಾಬಾದ್ನಲ್ಲಿ ರೋಡ್ಶೋ ಿ ನೆರೆಯ ರಾಷ್ಸಗಳ ಧಾರ್ಮಿಕ ಅಲ್ಲಸಂಖ್ಯಾತರಿಗೆ ನೀಡಿದ್ದ ಆಶ್ವಾಸನೆಯಂತೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ ವಾರ್ತೆಗಳ ವಿವರ ದೇತದಲ್ಲಿ ಇಲ್ಲಿಯವರೆಗೆ ಯಾವುದೇ ಕರೋನಾ ವೈರಾಣು ಸೋಂಕು ಪತ್ತೆಯಾಗಿಲ್ಲ ಸೋಂಕು ಹರಡದಂತೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಖಾತೆ ಸಚಿವ ಡಾಕ್ಷರ್ ಹರ್ಷವರ್ಧನ ತಿಳಿಸಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇತದ ಏಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಲ್ಲಿ ಥರ್ಮಲ್ ತಪಾಸಣಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಚೀನಾದಿಂದ ಆಗಮಿಸುವ ಪ್ರಯಾಣಿಕರ ತಪಾಸಣೆ ನಡೆಸಲಾಗುತ್ತಿದೆ

ಮೂರು ತಜ್ಞರ ತಂಡ ತಪಾಸಣಾ ಪ್ರಕ್ರಿಯೆ ಮೇಲೆ ನಿಗಾ ವಹಿಸಿದೆ ಎಂದರು

ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಸೋಂಕು ತಡೆಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿರುವುದಾಗಿ ತಿಳಿಸಿದರು ಚೀನಾದ ವುಹಾನ ಪ್ರಾಂತ್ಯದಲ್ಲಿರುವ ಐನೂರು ಭಾರತೀಯ ವಿದ್ವಾರ್ಥಿಗಳನ್ನು ಮರಳ ಕರೆತರುವ ನಿಟ್ಟನಲ್ಲಿ ವಿದೇಶಾಂಗ ಸಚಿವಾಲಯ ಅಲ್ಲಿನ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಅವರನ್ನು ಭಾರತಕ್ಷೆ ಕರೆ ತಂದ ಮೇಲೆ ಕನಿಷ್ಠ ಎರಡು ವಾರಗಳ ಕಾಲ ಪ್ರತ್ಯೇಕವಾಗಿರಿಸಿ ಕಾಲಕಾಲಕ್ಕೆ ತಪಾಸಣೆ ನಡೆಸಲಾಗುವುದು ಎಂದರು ದೇಶದ ಜನರು ನಿರಂತರ ಜ್ವರ ಗಂಟಲು ನೋವು ಕೆಮ್ನಿನಂತಹ ಲಕ್ಷಣ ಕಂಡುಬಂದಲ್ಲಿ ತಕ್ಷಣ ಸರ್ಕಾರ ಆರಂಭಿಸಿರುವ ಸಹಾಯವಾಣಿಗೆ ಕರೆ ಮಾಡಿ ಮಾರ್ಗದರ್ಶನ ಪಡೆಯಬೇಕು ಎಂದು ಸಚಿವ ಡಾಕ್ಷರ್ ಹರ್ಷವರ್ಧನ ತಿಳಿಸಿದರು

ಚೀನಾದಲ್ಲಿ ಕರೋನಾವೈರಸ್ ಸೋಂಕು ಹರಡಿರುವ ಹಿನ್ನೆಲೆ ಚೀನಾದ ವುಹಾನ ಪ್ರಾಂತ್ವದಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳನ್ನು ದೇಶಕ್ಕೆ ಮರಳಿ ಕಳುಹಿಸಿಕೊಡುವಂತೆ ವಿದೇತಾಂಗ ಸಚಿವಾಲಯ ಚೀನಾ ಸರ್ಕಾರಕ್ಕೆ ಮನವಿ ಮಾಡಿದೆ ಚೀನಾದಲ್ಲಿ ಕರೋನಾವೈರಸ್ ಸೋಂಕು ಹರಡಿರುವ ಕುರಿತು ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ನಿನ್ನೆ ಪರಿಸ್ಥಿತಿಯ ಸನ್ನದ್ದತೆಯನ್ನು ಪರಿಶೀಲನೆ ನಡೆಸಿದರು

ಪುಣೆಯ ರಾಷ್ಷೀಯ ವೈರಾಲಜಿ ಸಂಸ್ಥೆಯ ಜೊತೆಗೆ ಅಲ್ಲೆಪ್ಪಿ ಬೆಂಗಳೂರು ಹೈದರಾಬಾದ್ ಮತ್ತು ಮುಂದೈಗಳಲ್ಲಿನ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಇನ್ನೂ ನಾಲ್ಕು ಲ್ಯಾಬ್ಗಳು ಕ್ಲಿನಿಕಲ್ ಮಾದರಿಗಳನ್ನು ಪರೀಕ್ಷಿಸಲು ಸಜ್ಜಾಗಿವೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಸಚಿವಾಲಯ ದೇಶದ ಎಲ್ಲಾ ಪ್ರಮುಖ ಬಂದರುಗಳಲ್ಲಿ ತಪಾಸಣೆ ಪ್ರಾರಂಭಿಸಿದೆ ಚೀನಾದಿಂದ ಬರುವ ಪ್ರಯಾಣಿಕರನ್ನು ತುರ್ತಾಗಿ ಪರೀಕ್ಷಿಸಲು ಅಧಿಕ ಥರ್ಮಲ್ ತಪಾಸಣಾ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ವಿಕ್ವ ಆರೋಗ್ಡ ಸಂಸ್ಥೆಯ ಮಹಾನಿರ್ದೇಶಕರೊಂದಿಗೆ ಬೀಜಿಂಗ್ನಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಚೀನಾ ಕರೋನಾ ವೈರಾಣು ಸೋಂಕಿನ ವಿರುದ್ಧದ ಹೋರಾಟದಲ್ಲಿ ಜಯಿಸಲಿದೆ ಎಂದು ಚೀನಾ ಅಧ್ಯಕ್ಷ ಕ್ಷೆ ಜನಪಿಂಗ್ ವಿಶ್ವಾಸ ವ್ವಕ್ತಪಡಿಸಿದ್ದಾರೆ

ಅಕ್ರಮ ಭೂ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ತನಿಖೆ ನಡೆಸಿ ಒತ್ತುವರಿ ಭೂಮಿಯನ್ನು ಸರ್ಕಾರದ ವ್ಲಾಪ್ತಿಗೊಳಪಡಿು ಅಲ್ಲಿ ಬಡವರಿಗೆ ಮನೆ ನಿರ್ಮಿಸಿಕೊಡಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಒತ್ತುವರಿದಾರರ ವಿರುದ್ದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಅಲ್ಲದೆ ಅಲ್ಲಿ ಬಡವರಿಗೆ ನಿರ್ಗತಿಕರಿಗೆ ಮನೆ ಕಟ್ಟಿಸಿಕೊಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಆರ್ ಅಶೋಕ್ ಮುಂದಿನ ದಿನಗಳಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮಗಳು ಮಂಗಳೂರು ಕಲಬುರಗಿ ಬೀದರ್ ರಾಯಚೂರು ಮತ್ತಿತರ ಕಡೆ ನಡೆಯಲಿವೆ ಎಂದು ಹೇಳದರು

ಕೇಂದ್ರ ಸಂಸದೀಯ ವ್ವವಹಾರಗಳ ಖಾತೆ ಸಚಿವ ಪ್ರಹ್ನಾದ ಜೋಶಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಜಗದೀಶ್ ಶೆಟ್ಟರ್ ಹಾಗೂ ಹಿರಿಯ ಅಧಿಕಾರಿಗಳು ರೋಡ್ ಶೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇಂದು ಬೆಳಗ್ಗೆಯಿಂದ ಕೈಗಾರಿಕೋದ್ಯಮಿಗಳ ಜೊತೆ ಸರಣಿ ಸಭೆಗಳನ್ನು ಆಯೋಜಿಸಲಾಗಿದೆ

ಈ ರೋಡ್ ಕೋಗೆ ಕೈಗಾರಿಕೋದ್ದಮಿಗಳಿಂದ ಉತ್ತಮರೀತಿಯಲ್ಲಿ ಸ್ವಂದನೆ ವ್ಯಕ್ತವಾಗಿತ್ತು ಇದೀಗ ಹೈದರಾಬಾದ್ನಲ್ಲಿಯೂ ರೋಡ್ ಶೋ ಹಮ್ಮಿಕೊಂಡಿದ್ದು ಉತ್ತಮ ರೀತಿಯ ಸ್ವಂದನೆ ನಿರೀಕ್ಷಿಸಲಾಗಿದೆ

ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ಬಳಿಕ ಅವುಗಳ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದು ಹೇಳಿದರು ಮುಖ್ಯಮಂತ್ರಿ ಬಿ ಎಸ್

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ನೆರೆಯ ರಾಷ್ಟಗಳ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಬಿಜೆಪಿ ನೀಡಿದ್ದ ಆಶ್ವಾಸನೆ ಈಡೇರಿಸಲು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಹೊಸದಿಲ್ಲಿಯಲ್ಲಿ ಶ್ರಧಾನಮಂತ್ರಿಗಳ ವಾರ್ಷಿಕ ಎನ್ಸಿಸಿ ರ್ಕಾಲಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯದ ನಂತರವೂ ಜಮ್ಮ ಮತ್ತು ಕಾಶ್ಮೀರದಲ್ಲಿ ಸಮಸ್ಥೆ ಮುಂದುವರೆದಿತ್ತು ಕೆಲ ಕುಟುಂಬಗಳು ಮತ್ತು ರಾಜಕೀಯ ಪಕ್ಷಗಳು ಈ ಪ್ರದೇತದಲ್ಲಿನ ಸಮಸ್ಥೆಗಳನ್ನು ಜೀವಂತವಾಗಿ ಇಟ್ಟುಕೊಂಡಿದ್ದರ ಪರಿಣಾಮ ಅಲ್ಲಿ ಭಯೋತ್ವಾದನೆ ಬೆಳೆದಿತ್ತು ಪ್ರಸ್ತುತ ಸರ್ಕಾರ ದೇಶವನ್ನು ಬಾಧಿಸುತ್ತಿರುವ ದಶಕಗಳಷ್ಟು ಹಳೆಯದಾದ ಸಮಸ್ಥೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು

ಕಿಸಾನ್ ಸಮ್ನಾನ ಯೋಜನೆಯಡಿ ಈ ತಿಂಗಳ ಆರಂಭದಲ್ಲಿ ಪನ್ನೆರಡು ಸಾವಿರ ಕೋಟ ರೂಪಾಯಿಯನ್ನು ಆರು ಕೋಟ ರೈತರ ಬ್ಹಾಂಕ್ ಖಾತೆಗಳಿಗೆ ಏಕಕಾಲಕ್ಕೆ ವರ್ಗಾಯಿಸುವ ಮೂಲಕ ಹೊಸ ದಾಖಲೆ ಸೃಷ್ಷಿಸಲಾಗಿದೆ ಎಂದು ಹೇಳಿದರು ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ಜೈವಿಕ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ ಡ್ರೋನ್ ತಂತ್ರಜ್ಞಾನದಂತಹ ಹೊಸ ತಂತ್ರಜ್ಞಾನಗಳ ಬಳಕೆಯಲ್ಲಿ ರೈತರ ಸಲಹೆಗಳು ಅತಿ ಮುಖ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದರು ರೈತರು ಬೆಳೆದ ಬೆಳೆಗಳಗೆ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರ ತೆರೆಯುವ ಕುರಿತು ನರಗುಂದ ರೈತ ಸೇನಾ ಕರ್ನಾಟಕ ರಾಜ್ಯ ಸಮಿತಿ ವೇದಿಕೆ ಕಾರ್ಯಕರ್ತರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಮೊನ್ನೆಯಿಂದ ನಡೆಸುತ್ತಿರುವ ಧರಣಿ ನಿನ್ನೆಯೂ ಸಹ ಮುಂದುವರಿದಿದೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ವಿರೇಶ ಸೊಬರದಮಠ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ಬೆಂಬಲ ಬೆಲೆ ಇದುವರೆಗೆ ರೈತರ ಬೆಳೆಗಳಗೆ ಪಾವತಿಸಲಾಗಿಲ್ಲ ಜೊತೆಗೆ ಮುಂಗಾರು ಹಾಗೂ ಹಿಂಗಾರಿ ದೆಳೆಗೆ ಆದ ನಷ್ಟವನ್ನು ಭರಿಸಿಲ್ಲ

ಭಾರತ ಸೇನಾ ಪಡೆಯ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆ

ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ್ತು ದೇಶದಲ್ಲಿ ಇಲ್ಲಿಯವರೆಗೆ ಕರೋನಾ ವೈರಾಣು ಸೋಂಕು ಪತ್ತೆಯಿಲ್ಲ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮ ಕೇಂದ್ರ ಸಚಿವ ಹರ್ಷವರ್ಧನ ಮಾಹಿತಿ ಿ ಅಕ್ರಮ ಭೂ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ತನಿಖೆ ಮುಖ್ಯಮಂತ್ರಿ ಬಿ